ಈ ಭೇಟಿ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಡಾ

ಜೈಸಂಕರ್ ಅವರೊಂದಿಗೆ ನಾಳೆ ದ್ವಿಪಕ್ಷೀಯ ಬಾಂಧವ್ಲ ಅಂತಾರಾಷ್ಷೀಯ ವಿಷಯ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಅವರು ಸಮಾಲೋಚನೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾಳೆ ಫ್ರಾನ್ಸ್ನ ವಿದೇಶಾಂಗ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇತಾಂಗ ಸಚಿವರು ಇಲಾಖೆ ಸಚಿವಾಲಯ ತಿಳಿಸಿದೆ ಪವಾಮಾನ ಬದಲಾವಣೆ ಕುರಿತಂತೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ನೇತೃತ್ವದ ತಂಡದ ಜೊತೆ ಜೀನ್ ಯೀಸ್ ಲೀ ಡ್ರೇನ್ ನಡೆಸುವ ಮಾತುಕತೆ ಸಂದರ್ಭದಲ್ಲಿ ರಷ್ಯಾದ ನಿಯೋಗ ಪಾಲ್ಗೊಳ್ಳಲಿದೆ

ಮುಂಬರುವ ದಿನಗಳಲ್ಲಿ ಐಎಎಫ್ನ ಕಾರ್ಯಾಚರಣೆ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಪರಿಪರಿಸುವುದು ಉನ್ನತಮಟ್ಟದ ನಾಯಕತ್ವದ ಈ ಸಮ್ಮೇಳನದ ಗುರಿಯಾಗಿದೆ ತನ್ನ ವಿರೋಧಿಗಳ ಮೇಲೆ ಗಮನಾರ್ಪ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಭಾರತೀಯ ವಾಯುಪಡೆಯ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ತಂತ್ರಗಾರಿಕೆ ನೀತಿಗಳ ಬಗ್ಗೆ ಮೂರು ದಿನಗಳ ಈ ಸಮ್ಮೇಳನದಲ್ಲಿ ಪಲವಾರು ಚರ್ಜೆ ಸಮಾಲೋಜನೆಗಳು ನಡೆಯಲಿವೆ ಮಾನವ ಸಂಪನ್ಮೂಲ ಪಾಗೂ ಆಡಳಿತಾತ್ಮಕ ದಕ್ಷತೆಯನ್ನು ಸುಧಾರಿಸಲು ಪಲವಾರು ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಸಪ ಸಮ್ಮೇಳನ ಚರ್ಚಿಸಲಿದೆ ಐಎಎಫ್ನ ಎಲ್ಲಾ ಕಮಾಂಡ್ಗಳ ಏರ್ ಆಫೀಸರ್ಸ್ ಕಮಾಂಡಿಂಗ್ ಇನ್ ಚೀಫ್ ಎಲ್ಲಾ ಪ್ರಧಾನ ಸಿಬ್ಬಂದಿ ಅಧಿಕಾರಿಗಳು ಪಾಗೂ ವಾಯುಪಡೆ ಕೇಂದ್ರ ಕಚೇರಿಯ ಎಲ್ಲಾ ಮಹಾನಿರ್ದೇಶಕರು ಸಮ್ಮೇಳನಲ್ಲಿ ಭಾಗವಹಿಸುತ್ತಿದ್ದಾರೆ ದೇಶದಲ್ಲಿ ಕೊರೋನಾ ಪರಿಶ್ಠಿತಿ ಸುಧಾರಣೆಯಾಗುವವರೆಗೆ ರೆಮ್ಡಿಸಿವಿರ್ ಚುಚ್ಚುಮದ್ದು ರಫ್ತ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿದೆ ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ದೇಶದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕು ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ

ಹೀಗಾಗಿ ಹೊರದೇಶಗಳಿಂದ ಬೇಡಿಕೆ ಇದ್ದರೂ ರೆಮ್ಡಿಸಿವಿರ್ ಚುಚ್ಚುಮದ್ದಿನ ರಫ್ತನ್ನು ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದೆ ದೇಶೀಯ ರೆಮ್ಡಿಸಿವಿರ್ ಉತ್ಪಾದಕರು ತಮ್ಮ ಬಳಿ ಎಷ್ಟು ಇಂಜೆಕ್ಷನ್ ಮತ್ತು ಜಿಷಧಿ ಲಭ್ಯವಿದೆ ಎನ್ನುವುದನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸುವಂತೆಯೂ ಸೂಚಿಸಲಾಗಿದೆ

ಎರಡೂವರೆ ತಾಸಿಗೂ ಹೆಚ್ಚುಕಾಲ ಪ್ರಯಾಣಿಸುವ ವಿಮಾನಗಳಲ್ಲಿ ಲಘು ಪಾನೀಯ ಸರಬರಾಜು ಮಾಡಲು ಏರ್ಲೈನ್ಸ್ ಸಂಸ್ಥೆ ಶೀರ್ಮಾನಿಸಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನಯ ಈಗಾಗಲೇ ಎಲ್ಲಾ ನಾಗರಿಕ ವಿಮಾನಯಾನ ಸಂಸ್ಲೆಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಯಶಸ್ತಿಯಾಗಿ ತೆರೆದ ಪ್ಪದಯ ಶಸ್ತಚಿಕಿತ್ಸೆಗೆ ಒಳಗಾದ ನಂತರ ಇಂದು ತಮ್ಮ ಕಚೇರಿಗೆ ಹಾಜರಾದರು ಎಂದು ರಾಷ್ಷವತಿ ಭವನದ ಪ್ರಕಟಣೆ ತಿಳಿಸಿದೆ ಯಶಸ್ವಿ ಶಸ್ತಚಿಕಿತ್ಸೆ ನಡೆಸಿದ ಮಿಲಿಟರಿ ಆಸ್ತತ್ರೆ ಮತ್ತು ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ನ ವೈದ್ಯರು ಹಾಗೂ ಸಿಬ್ಬಂದಿಗೆ ರಾಷ್ಟಪತಿ ಧನ್ಯವಾದ ಅರ್ಪಿಸಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಪ ಸಚಿವ ಅಮಿತ್ ಶಾ ಇಂದು ಚುನಾವಣಾ ರ್ಕಾಲಿಗಳಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ಮೋದಿ ಬರ್ದಮಾನ್ ಕಲ್ಯಾಣಿ ಹಾಗೂ ಬರಾಸತ್ ಕ್ಷೇತ್ರಗಳಲ್ಲಿ ಚುನಾವಣಾ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಅಮಿತ್ ಶಾ ಉತ್ತರ ಬಂಗಾಳದಲ್ಲಿ ಬಿಜೆಪಿ ಪರ ಪ್ರಚಾರ ನಡೆಸಲಿದ್ದಾರೆ

ಅತಿ ಹೆಚ್ಚು ಚಪಾ ಕಾರ್ಮಿಕರು ಇರುವ ಈ ಪ್ರದೇಶದಲ್ಲಿ ಕಳೆದ ಪಲವಾರು ವರ್ಷಗಳಿಂದ ಇರುವ ಗೂರ್ಖಾ ಸಮುದಾಯಕ್ಕೆ ಪ್ರತ್ನೇಕ ಸ್ಲಾನಮಾನ ನೀಡಬೇಕೆಂಬ ಒತ್ತಾಯದ ನಡುವೆ ಚುನಾವಣೆ ಪ್ರಚಾರ ರಂಗೇರಿದೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸಹ ವಿವಿಧ ಕ್ಷೇತ್ರಗಳಲ್ಲಿ ಪ್ರಜಾರ ನಡೆಸುವ ಕಾರ್ಯಕ್ರಮ ನಿಗದಿಯಾಗಿದೆ ಉತ್ತರಾಖಂಡನ ಹರಿದ್ವಾರದ ಕುಂಭ ಮೇಳದಲ್ಲಿ ಗಂಗಾನದಿಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೋಂವತಿ ಅಮಾವಾಸ್ಥೆ ಅಂಗವಾಗಿ ಪವಿತ್ರ ಸ್ನಾನ ಮಾಡಿದರು

ಉತ್ತರಾಖಂಡ್ ರಾಜ್ಜ ಸರ್ಕಾರ ಕೇಂದ್ರದ ಮಾರ್ಗಸೂಚಿ ಅನ್ವಯ ಭಕ್ತಾದಿಗಳು ಕೊವಿಡ್ ಸೋಂಕು ಪರೀಕ್ಷೆ ಕಡ್ಡಾಯ ಮಾಡಿಸಿ ವರದಿ ಪ್ರದರ್ಶಿಸಬೇಕೆಂಬ ನಿಯಮವನ್ನು ಕಟ್ಟನಿಟ್ಟಾಗಿ ಪಾಲನೆ ಮಾಡಲಾಗುತ್ತಿದೆ ಎಂದು ಉತ್ತರಾಖಂಡ್ ರಾಜ್ಯ ಸರ್ಕಾರ ತಿಳಿಸಿದೆ

ಕುಂಭ ಮೇಳದ ಸುತ್ತಮುತ್ತಲು ಸಾಮಾಜಿಕ ಅಂತರ ಕಾಪಾಡುವುದು ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದ್ದು ಇದರ ವೀಕ್ಷಣೆಗಾಗಿ ಮಾರ್ಷಲ್ಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ಕುಂಭ ಮೇಳದ ಆಡಳಿತ ಮಂಡಳಿ ಸ್ಪಷ್ಪಡಿಸಿದೆ

ಕೋವಿಡ್ ಸೋಂಕು ಪರಡುವುದನ್ನು ತಡೆಯಲು ಆಪಾರ ವಿತರಿಸುವ ಘಟಕಗಳು ಪ್ರಾರ್ಥನಾ ಸ್ಥಳಗಳನ್ನು ಶುಚಿತ್ವಗೊಳಿಸಲಾಗುತ್ತಿದೆ ಎಂದು ಎಂದು ಜಿಲ್ಲಾಡಳಿತ ತಿಳಿಸಿದೆ ಕೋವಿಡ್ ಸೋಂಕಿನ ಮೂಲದ ಬಗ್ಗೆ ತನಿಖೆ ನಡೆಸಬೇಕು ಎಂಬ ತನ್ನ ಕರೆಯನ್ನು ಅಮೆರಿಕ ಮನರುಚ್ವರಿಸಿದೆ ಈ ಕುರಿತ ತನಿಖೆಗೆ ಜೀನಾ ಸಹಕರಿಸುತ್ತಿಲ್ಲ ಎಂದು ಅದು ಟೀಕಿಸಿದೆ ಕೊರೋನಾ ಸಾಂಕ್ರಾಮಿಕ ಪರಡಲು ಆರಂಭಿಸಿದ ಪಂತಗಳಲ್ಲಿ ಜೈನಾ ಪಾರದರ್ಶಕವಾಗಿರಲಿಲ್ಲ ಎಂದು ಆ ದೇಶದ ವಿರುದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಅಂಟನಿ ಬ್ಲಿಂಕನ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕೊರೋನಾ ಸಾಂಕ್ರಾಮಿಕ ಹೇಗೆ ಹಾಗೂ ಯಾವಾಗ ಹರಡಿತು ಎಂಬುದನ್ನು ಪತ್ತೆ ಹಚ್ಚುವಲ್ಲಿ ತನ್ನ ತನಿಖೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಜಂಟಿ ತನಿಖಾ ಸಂಸ್ಥೆ ಕಳೆದ ತಿಂಗಳು ಅಮೂರ್ಣಗೊಳಿಸಿದ ನಂತರ ಬ್ಲಿಂಕನ್ ಈ ಹೇಳಿಕೆ ನೀಡಿದ್ದಾರೆ ಎನ್ಬಿಸಿಗೆ ನೀಡಿರುವ ಸಂದರ್ಶನದಲ್ಲಿ ಬ್ಲಿಂಕನ್ ಕೋವಿಡ್ ಆರಂಭಿಕ ಪಂತಗಳ ಬಗ್ಗೆ ಚೀನಾಗೆ ಮಾಹಿತಿ ಇತ್ತು ಆದರೆ ಅದನ್ನು ಬಹಿರಂಗ ಪಡಿಸುವಲ್ಲಿ ಸೂಕ್ತವಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತಾರಾಷ್ಟೀಯ ತಜ್ಞರಿಗೆ ಅವಕಾಶ ನೀಡಲಿಲ್ಲ ಮಾಹಿತಿ ಪಂಚಿಕೊಳ್ಳಲಿಲ್ಲ ನಿಜವಾದ ಪಾರದರ್ಶಕತೆ ಪ್ರದರ್ಶಿಸಲಿಲ್ಲ ಎಂದು ಹೇಳಿದ್ದಾರೆ

ಕೋವಿಡ್ ಸೋಂಕು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಬೈ ಷೇರು ಮಾರುಕಟ್ವೆಯಲ್ಲಿ ಸಂವೇದಿ ಸೂಚ್ಯಂಕ ಇಂದು ದಿನದ ಅಂತ್ಯಕ್ಕೆ ಭಾರೀ ಪ್ರಮಾಣದ ಇಳಿಕೆಯಾಗಿದೆ

ರಾಜಸ್ತಾನ್ ರಾಯಲ್ಸ್ ಟಾಸ್ ಗೆದ್ದು ಫಿಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ